ಸಭೆಯ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತ ಸಂಘಟನೆಗಳಗೆ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಮುಂದುವರೆಯಲಿದೆ ಆ ಬಗ್ಗೆ ಸಂದೇಹ ಪಡಲು ಯಾವುದೇ ಆಧಾರವಿಲ್ಲ ಎಂದು ಹೇಳಿದರು ಕ್ಕಷಿ ಉತ್ತನ್ನ ಮಾರುಕಟ್ಟೆ ಸಮಿತಿ ಕಾಯ್ಲೆ ರಾಜ್ಯಗಳಿಗೆ ಸಂಬಂಧಿಸಿದ್ದು ಇದರಿಂದ ಕ್ಲೆತರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಅವರು ಸ್ಪಷ್ಪಪಡಿಸಿದರು ಎಪಿಎಂಸಿ ಕಾಯ್ಲೆಯನ್ನು ಬಲವರ್ಧನೆಗೊಳಿಸಲು ಕೇಂದ್ರ ಸರ್ಕಾರ ತನ್ನ ಅಧಿಕಾರ ಬಳಸಿ ಯಾವುದೇ ಕೆಲಸ ಕಾರ್ಯಗಳಗೂ ಸಿದ್ದವಿದೆ ಎಂದ ಅವರು ಎಪಿಎಂಸಿ ಕುರಿತಂತೆ ಯಾವುದೇ ಸಂದೇಹ ಅಥವಾ ಅನುಮಾನಗಳು ಇದ್ದರೆ ಅವುಗಳನ್ನು ಬಗೆಹರಿಸಲು ಸರ್ಕಾರ ಸಿದ್ದವಿದೆ ಎಂದು ಹೇಳಿದರು ರೈತರು ಮುಂದಿಟ್ಲರುವ ಎಲ್ಲ ಅಂಶಗಳನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ತೋಮರ್ ಹೇಳಿದರು

ಅದರ ಪರಿಣಾಮ ರೈತರ ಆದಾಯ ವ್ಯದ್ಲಿಯಾಗಿದೆ ಕೈಷಿ ಬಜೆಟ್ ಗಾತ್ರ ಹೆಚ್ಚಿದೆ ಕನಿಷ್ಣ ಬೆಂಬಲ ಬೆಲೆ ಹೆಚ್ಚಳವಾಗಿದೆ ಎಂದು ಹೇಳಿದರು ರ್ಲೆತರ ಎಲ್ಲಾ ಸಮಸ್ಲೆಗಳನ್ನು ಪರಿಹರಿಸಲು ಬದ್ಧವಾಗಿದೆ ಎಂದು ಪುನರುಚ್ಲರಿಸಿದ ಸಚಿವ ತೋಮರ್ ಅವರು ರೈತರು ಕೂಡಲೇ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಲಬೇಕು ಎಂದು ಮನವಿ ಮಾಡಿದರು

ಶ್ರಮುಖ ಶ್ರವಾಸಿ ತಾಣಗಳಾದ ತಾಜ್ ಮಹಲ್ ಆಗ್ರಾ ಕೋಟೆ ಸಿಕಂದ್ರಾವನ್ನು ರೈಲ್ಲೆ ನಿಲ್ಲಾಣಗಳು ಮತ್ತು ಬಸ್ ನಿಲ್ಲಾಣಗಳೊಂದಿಗೆ ಸಂಪರ್ಕಿಸುತ್ತದೆ

ಇದು ಐತಿಹಾಸಿಕ ನಗರವಾದ ಆಗ್ರಾಗೆ ಪರಿಸರ ಸೈೕಹಿ ಸಾಮೂಹಿಕ ತ್ತರಿತ ಸಾರಿಗೆ ವ್ವವಸ್ಥೆಯನ್ನು ಒದಗಿಸುತ್ತದೆ

ಈ ಮಣ್ಣ ಸ್ತರಣೆ ಸಂದರ್ಭದಲ್ಲಿ ಇಡೀ ರಾಷ್ಷ ಅವರಿಗೆ ಗೌರವ ಸಲ್ಲಿಸುತ್ತಿದೆ ದೇಶಾದ್ಯಂತ ರಾಷ್ಷ ನಿರ್ಮಾಣಕ್ಕೆ ಅಂಬೇಡ್ತರ್ ಅವರ ಕೊಡುಗೆಯನ್ನು ಸರಿಸುವ ಪಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹೆಸರಾಂತ ಗಣ್ಣರು ಮತ್ತು ಸಂಸದೀಯ ಪಟುಗಳು ನವದೆಪಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಲಿದ್ದಾರೆ ಕೋವಿಡ್ ಹಿನ್ನೆಲೆಯಲ್ಲಿ ಮುಂಬೈನ ಚೈತ್ಲಭೂಮಿಯಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚನ ಸಂಚ್ಯೆಯಲ್ಲಿ ಸೇರಬಾರದು ಎಂದು ಗ್ರೇಟರ್ ಮುಂಬೈ ಮಹಾನಗರ ಪಾಲಿಕೆ ಮನವಿ ಮಾಡಿದೆ ಅಂದೇಢರ್ ಅವರ ಪುಣ್ಣ ಸ್ತರಣೆಯ ಕಾರ್ಯತ್ರಮವನ್ನು ಯುಟ್ಟೂಬ್ ಫೇಸ್ಬುಕ್ ಟ್ಲಬರ್ ಮತ್ತು ದೂರದರ್ಶನದ ಸಹಾದ್ರಿ ವಾಹಿನಿಯಲ್ಲಿ ನೇರ ಪ್ರಸಾರಕ್ಷೆ ಎಲ್ಲಾ ಕ್ರಮಗಳನ್ನು ಕ್ಷೆಗೊಳ್ಳಲಾಗಿದೆ ಎಂದು ಬಿಎಂಸಿ ಪ್ರಕಟಿಸಿದೆ ಗೊರ್ಲೆನ ಜಾಗತಿಕ ಪಗೋಡಕ್ಕೆ ಜನರು ಭೇಟಿ ನೀಡದಂತೆ ಬಿಎಂಸಿ ಮನವಿ ಮಾಡಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ರಾಮದಾಸ್ ಅಕಾವಳೆ ಅವರು ಚ್ಲೆತ್ತಭೂಮಿಗೆ ಹೆಚ್ಲನ ಜನ ಭೇಟಿ ನೀಡಬಾರದು ಮನೆಗಳಲ್ಲೇ ಅಂದೇಡ್ಕರ್ ಮಹಾಪರಿನಿರ್ವಾಣ ದಿನವನ್ನು ಆಚರಿಸುವಂತೆ ಕೋರಿದ್ದಾರೆ ಸಂವಿಧಾನಶಿಲ್ಪಿ ಡಾ ಬಿ

ಅಂದೇಡ್ಕರ್ ಅವರು ಕೇವಲ ಕಾನೂನು ಪಂಡಿತರಾಗಿರಲಿಲ್ಲ ಅವರು ಆರ್ಥಿಕ ತಜ್ಞರು ರಾಜಕೀಯ ನಿಪುಣರು ಮತ್ತು ಸಮಾಜ ಸುಧಾರಕರು ಸಹ ಆಗಿದ್ದರು ಅವರು ಸಾಮಾಜಿಕ ತಾರತಮ್ಯ ಶೋಷಣೆ ಅಸ್ಷಷ್ಟತೆ ವಿರುದ್ದ ಹೋರಾಡಿ ಮಹಿಳೆಯರು ಕಾರ್ಮಿಕರ ಪರ ಹಾಗೂ ಸಮಸಮಾಜದ ನಿರ್ಮಾಣದ ಪರ ಹೋರಾಟ ನಡೆಸಿದ್ದರು

ಡಾ ಜಬ್ಲಾರ್ ಪಟೇಲ್ ನಿರ್ದೇಶನದ ಡಾ ಬಾಬಾ ಸಾಹೇಬ್ ಅಂಬೇಡರ್ ಚಿತ್ರವನ್ನು ಚಲನಚಿತ್ರ ವಿಭಾಗದ ವೆಬ್ಸೈಟ್ನಲ್ಲಿ ಸಾಕ್ಷ್ಮ ಚಿತ್ರ ವಿಭಾಗ ಮತ್ತು ಯುಟ್ಲೂಬ್ ಚಾನಲ್ನಲ್ಲಿ ಇಂದು ಮಧ್ಯರಾತ್ರಿಯವರೆಗೆ ಪ್ರಸಾರ ಮಾಡಲಾಗುವುದು ಭಾರತ ರತ್ನ ಅಂದೇಡ್ತರ್ ಅವರ ಜೀವನ ಚರಿತ್ರೆ ಕುರಿತ ಚಿತ್ರ ಹಾಗೂ ಅವರು ಬ್ಲಾತ ಕಾನೂನು ಪಂಡಿತರು ಅರ್ಥಿಕ ತಜ್ಜರು ಸಮಾಜ ಸುಧಾರಕರು ಹಾಗೂ ದುರ್ಬಲವರ್ಗದವರಿಗಾಗಿ ನಡೆಸಿದ ಅಭಿಯಾನಗಳ ಕುರಿತ ಚಿತ್ರಗಳನ್ನು ಪ್ರದರ್ತಿಸಲಾಗುವುದು

ಪ್ರಜಾಪ್ರಭುತ್ವದ ದೇಗುಲವಾಗಲಿರುವ ಕಟ್ಟಡದಲ್ಲಿ ಆತ್ಸಿರ್ಭರ್ ಭಾರತ ಅಭಿಯಾನಕ್ಕೆ ಅನುಗುಣವಾಗಿ ದೇಶದ ವೈವಿದ್ಯತೆ ಪ್ರತಿಫಲನಗೊಳ್ಳಲಿದೆ ಎಂದರು

ಅಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯ ಅಧಿವೇಶನ ನಡೆಯಲಿದೆ ಎಂದು ಓಂ ಬಿರ್ಲಾ ಹೇಳಿದರು

ಭಾರತೀಯಾ ಆಟಗಾರರು ಇಂದೂ ಸಹ ತಮ್ನ ಗೆಲುವಿನ ಅಭಿಯಾನವನ್ನು ಮುಂದುವರೆಸುವ ತವಕದಲ್ಲಿದ್ದಾರೆ ಕಳೆದ ಪಂದ್ಯದಲ್ಲಿ ಚೆಂಡು ಹೆಲ್ಲೇಟ್ಗೆ ತಾಗಿ ಪೆಟ್ಟು ಅನುಭವಿಸಿದ ರವೀಂದ್ರ ಜಡೇಜಾ ಸರಣಿಯ ಇತರ ಪಂದ್ಯಗಳಿಗೆ ಲಭ್ಯವಿಲ್ಲ ಅವರ ಬದಲಿಗೆ ವೇಗದ ಬೌಲರ್ ಶಾರ್ದೂಲ್ ಠಾಕೂರ್ ಕಣಕಿಳಿಯಲಿದ್ದಾರೆ ಆಕಾಶವಾಣಿಯ ದೆಹಲಿ ವಿಭಾಗ ತನ್ನ ಎಫ್ಎಂ ರೇನ್ ಬೋ ರಾಜಧಾನಿ ಪಿಬಿ ಯುಟ್ಲೂಬ್ ಮತ್ತು ಇತರೆ ವಾಹಿನಿಗಳಲ್ಲಿ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ನೀಡಲಿದೆ